ಎರಡು ವಿಮಾನಗಳ ಮೂಲಕ ಕ್ಲಾಲಾಲಂಪುರ್ ವಿಮಾನ ನಿಲ್ಲಾಣದಲ್ಲಿ ಸಂಕಷ್ಟದಲ್ಲಿರುವ ಭಾರತೀಯರನ್ನು ಕರೆ ತರಲು ಸರ್ಕಾರದ ಅನುಮೋದನೆ

ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಶಾಲೆಗಳನ್ನು ಮುಚ್ಚಿರುವುದರಿಂದ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ನೀಡಲು ಕೈಗೊಂಡಿರುವ ಕ್ರಮವನ್ನು ತಿಳಿಸಬೇಕೆಂದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸುಪ್ರೀಂಕೋರ್ಟ್ನಿಂದ ನೋಟೀಸ್

ಕೊರೋನಾ ವೈರಾಣು ಸೋಂಕಿನ ಹಿನ್ನೆಲೆಯಲ್ಲಿ ಮಲೇಷ್ಯಾದ ಕ್ವಾಲಾಲಂಪುರ್ ವಿಮಾನ ನಿಲ್ದಾಣದಲ್ಲಿ ಸಿಲುಕಿರುವ ಭಾರತೀಯರನ್ನು ಎರಡು ಏರ್ ಏಷ್ನಾ ವಿಮಾನಗಳ ಮೂಲಕ ದೆಹಲಿ ಮತ್ತು ವಿಶಾಖಪಟ್ಟಣಂಗೆ ಕರೆ ತರಲು ಕೇಂದ ಸರ್ಕಾರ ಅನುಮೋದನೆ ನೀಡಿದೆ ಬಹುತೇಕ ಭಾರತೀಯ ವಿದ್ಯಾರ್ಥಿಗಳು ಮತ್ತು ಇತರ ಪ್ರಯಾಣಿಕರು ಅಲ್ಲಿಯ ವಿಮಾನ ನಿಲ್ಲಾಣದಲ್ಲಿ ತೊಂದರೆಯ ಪರಿಸ್ಥಿತಿ ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್

ತೊಂದರೆಯಲ್ಲಿರುವ ಭಾರತೀಯರು ಈಗ ಹೇಳಿದ ವಿಮಾನಗಳ ಕೌಂಟರ್ಗಳನ್ನು ಸಂಪರ್ಕಿಸಬೇಕು ಸಂಕಷ್ಟದ ಈ ಹೊತ್ತಿನಲ್ಲಿ ಮಲೇಷ್ಯಾದಿಂದ ವಿಮಾನ ಆಗಮನಕ್ಕೆ ನಿರ್ಬಂಧ ವಿಧಿಸಿದ್ದರೂ ಸಹ ಅಲ್ಲಿ ತೊಂದರೆಯಲ್ಲಿರುವ ಭಾರತೀಯರ ಸಲುವಾಗಿ ಸರ್ಕಾರ ಸಾಧ್ಯವಾದಷ್ಟೂ ನೆರವು ನೀಡುತ್ತಿದೆ ಆದರೂ ಕೆಲವು ಸಣ್ಣಪುಟ್ಟ ತೊಂದರೆಗಳಾದಲ್ಲಿ ಜನರು ಅರ್ಥಮಾದಿಕೊಳ್ಳಬೇಕು ಎಂದು ಅವರು ಸೂಚಿಸಿದ್ದಾರೆ

ಇವರನ್ನು ರಾಜ್ಯಗಳಲ್ಲಿ ನಿಯೋಜಿಸಲಾಗಿವುದು ಇವರು ರಾಜ್ಯ ಸರ್ಕಾರ ಕೈಗೊಂಡಿರುವ ಸೋಂಕು ನಿಯಂತ್ರಣದ ಸಿದ್ದತೆಗಳನ್ನು ಪರಿಶೀಲಿಸಿ ಅಗತ್ಯ ಸೂಚನೆಗಳನ್ನು ನೀಡಲಿದ್ದಾರೆ ಈ ಅಧಿಕಾರಿಗಳಿಗೆ ಇಂದು ಸೂಕ್ತ ತರಬೇತಿ ಸಭೆ ನಡೆಯಲಿದೆ

ಇದುವರೆಗೆ ಈ ಸೋಂಕಿನಿಂದ ಮೂವರು ಮೃತಪಟ್ಟಿದ್ದಾರೆ

ಕೆಲವು ಪ್ರಮುಖ ರೈಲುಗಳು ಈ ಪೈಕಿ ಸೇರಿವೆ ರೈಲ್ವೆ ಕೇಟರಿಂಗ್ ಸೇವೆಗಳಿಗೂ ಜ್ವರ ಕೆಮ್ಮು ನೆಗಡಿ ಅಥವಾ ಉಸಿರಾಟದಲ್ಲಿ ತೊಂದರೆ ಇರುವ ನೌಕರರನ್ನು ಆಹಾರ ಸಿದ್ದತೆ ವ್ಯವಸ್ಥೆಯಿಂದ ದೂರವಿಡುವಂತೆ ಸೂಚಿಸಲಾಗಿದೆ ರೈಲ್ಲೆ ನಿಲ್ಲಾಣಗಳಲ್ಲಿ ಅನಗತ್ಯ ಜನಸಂದಣಿ ತಪ್ಪಿಸುವ ಸಲುವಾಗಿ ಪ್ಲಾಟ್ಫಾರಂ ಟಿಕೆಟ್ ದರಗಳನ್ನು ಹೆಚ್ಚಿಸಿರುವುದಾಗಿ ಕೇಂದ್ರೀಯ ಮತ್ತು ಪಶ್ಚಿಮ ರೈಲ್ವೆ ವಲಯಗಳು ಪ್ರಕಟಿಸಿವೆ ಕೊರೋನಾ ಸೋಂಕಿನಿಂದ ಸ್ನಯಂ ರಕ್ಷಣೆಗಾಗಿ ಸಾರ್ವಜನಿಕರು ಸೂಚಿತ ರಕ್ಷಣಾತ್ಮಕ ಕ್ರಮಗಳನ್ನು ಅವಶ್ಯವಾಗಿ ಪಾಲಿಸಬೇಕೆಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಸಲಹೆ ನೀಡಿದೆ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವುದನ್ನು ಸಾರ್ವಜನಿಕರು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು

ಕೆಮ್ಮು ಮತ್ತು ಜ್ವರ ಇದ್ದಲ್ಲಿ ಬೇರೆಯವರಿಂದ ದೂರವಿರಬೇಕು

ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳಬಾರದು

ಕೈ ತೊಳೆಯುವ ಅಭ್ಯಾಸವನ್ನು ರೂಡಿಸಿಕೊಳ್ಳಬೇಕು ಬಳಸಿದ ಟಿಶ್ಯೂ ಪೇಪರ್ನ್ನು ತಕ್ಷಣ ಮುಚ್ಚಳವಿರುವ ಕಸದ ಬುಟ್ಟಿಗೆ ಬಿಸಾಡಬೇಕು

ಜ್ವರ ಉಸಿರಾಟದಲ್ಲಿ ತೊಂದರೆ ಮತ್ತು ಕೆಮ್ಮು ಇದ್ದಲ್ಲಿ ತಡಮಾಡದೇ ವೈದ್ಯರನ್ನು ಸಂಪರ್ಕಿಸಬೇಕು

ಎಂದು ಆದೇಶಿಸಲಾಗಿದೆ ಕೊರೋನಾ ಸೋಂಕಿನ ಬಗ್ಗೆ ಯಾವುದೇ ಮಾಹಿತಿಗಾಗಿ ಆಯಾ ರಾಜ್ಯಗಳಲ್ಲಿ ನೀಡಲಾಗಿರುವ ಉಚಿತ ಸಹಾಯವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬೇಕು

ಬಿಹಾರ ಸರ್ಕಾರ ಕೊರೋನಾ ವೈರಾಣು ಸೋಂಕು ಒಂದು ಸಾಂಕ್ರಾಮಿಕ ಎಂದು ಘೋಷಿಸಿದ್ದು ವಿಶೇಷ ಅಧಿಕಾರದ ಮೂಲಕ ನಿಯಂತ್ರಿಸಲು ತೀರ್ಮಾನಿಸಿದೆ

ಸೋಂಕು ದೃಢಪಟ್ಟ ವ್ಯಕ್ತಿ ಚಿಕಿತ್ಸೆ ಪಡೆಯಲು ಹಾಗೂ ನಿಯಂತ್ರಣ ಕ್ರಮಗಳಿಗೆ ಬೆಂಬಲ ನೀಡದಿದ್ದಲ್ಲಿ ಅವರ ಮೇಲೆ ಈ ಕ್ರಮಗಳನ್ನು ಕೈಗೊಳ್ಳುವ ಅಧಿಕಾರವನ್ನು ಜಿಲ್ಲಾಡಳಿತಗಳಿಗೆ ನೀಡಲಾಗಿದೆ ಜಮ್ಮು ಮತ್ತು ಕಾಶ್ಮೀರ ಸರ್ಕಾರ ಕೊರೋನಾ ಸೋಂಕು ನಿಯಂತ್ರಣದ ಮುನ್ನೆಚ್ಚರಿಕೆ ಕ್ರಮವಾಗಿ ವಿದೇಶಿ ಪ್ರವಾಸಿಗರ ಪ್ರವೇಶವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಿದೆ ಈ ಕೇಂದ್ರಾಡಳಿತ ಪ್ರದೇಶವಿದೀ ಈ ಆದೇಶ ಅನ್ಲಯವಾಗುತ್ತದೆ ಎಂದು ಲೆಫ್ಲಿನೆಂಟ್ ಗವರ್ನರ್ ಅವರ ಸಲಹೆಗಾರ ಬಶೀರ್ ಅಹಮ್ಮದ್ ಖಾನ್ ಆದೇಶ ಹೊರಡಿಸಿದ್ದಾರೆ

ಇಂತಹ ಸಭೆ ಸಮಾರಂಭಗಳಿಗೆ ಇಲಾಖೆ ಆಕ್ಷೇಪಣಾ ರಹಿತ ಪ್ರಮಾಣ ಪತ್ರ ಅಥವಾ ಅನುಮತಿಯನ್ನು ನೀಡುವುದಿಲ್ಲ ಎಂದು ದೆಹಲಿ ಪೊಲೀಸ್ ಇಲಾಖೆ ಸ್ವಷ್ವಪದಿಸಿದೆ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಬಿಎಸ್ಎನ್ಎಲ್ ಪುನಶ್ಚೇತನಕ್ಕೆ ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ದೂರಸಂಪರ್ಕ ಇಲಾಖೆಯ ಸಚಿವ ರವಿಶಂಕರ್ ಪ್ರಸಾದ್ ಭರವಸೆ ನೀಡಿದ್ದಾರೆ ಲೋಕಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ಸ್ವಯಂ ನಿವೃತ್ತಿ ಆಯ್ಲೆ ಮಾಡಿಕೊಂಡಿರುವ ನೌಕರರ ಹಿತರಕ್ಷಣೆಗೆ ಆದ್ಯತೆ ನೀಡಲಾಗಿದ್ದು ಅವರಿಗೆ ಪಾವತಿಯಾಗಬೇಕಾಗಿರುವ ಮೊತ್ತವನ್ನು ಸರ್ಕಾರ ರೂಪಿಸಿರುವ ಯೋಜನೆಯ ಅನ್ವಯ ನಿಗದಿಪಡಿಲಾಗುವುದು ಎಂದು ತಿಳಿಸಿದರು ಗುತ್ತಿಗೆದಾರರಿಗೆ ಯಾವುದೇ ಬಾಕಿ ಪಾವತಿಯಾಗಬೇಕಿದ್ದಲ್ಲಿ ಬಗೆಹರಿಸಲಾಗುವುದು ಇದರಿಂದ ತಾತ್ಕಾಲಿಕ ಸಿಬ್ಬಂದಿಗೂ ತಮ್ಮ ವೇತನವನ್ನು ಪಡೆಯಲು ಅನುಕೂಲವಾಗುತ್ತದೆ ಎಂದು ಸಚಿವರು ತಿಳಿಸಿದ್ದಾರೆ ಮಧ್ಯಪ್ರದೇಶ ಕಾಂಗೆಸ್ ಬಂಡಾಯ ಶಾಸಕರು ವಾಸ್ತವ್ಯ ಹೂಡಿರುವ ಬೆಂಗಳೂರಿನ ರೆಸಾರ್ಟ್ ಬಳಿ ಹಿರಿಯ ಕಾಂಗ್ರೆಸ್ ಮುಖಂಡ ದಿಗ್ವಿಜಯ್ ಸಿಂಗ್ ಇನ್ನಿತರ ಕಾಂಗ್ರೆಸ್ ಮುಖಂಡರೊಂದಿಗೆ ಇಂದು ಪ್ರತಿಭಟನೆ ನಡೆಸಿದರು ಬಂಡಾಯ ಕಾಂಗ್ರೆಸ್ ಶಾಸಕರನ್ನು ಭೇಟಿಯಾಗಲು ಪೊಲೀಸರು ಅವಕಾಶ ನೀಡುತ್ತಿಲ್ಲ ತಮ್ಮ ಪಕ್ಷದ ಶಾಸಕರನ್ನು ಬಿಜೆಪಿ ಕೂಡಿಹಾಕಿದೆ ಎಂದು ಆರೋಪಿಸಿದ ದಿಗ್ವಿಜಯ್ ಸಿಂಗ್ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಹೇಳಿದರು ಬಂಡಾಯ ಶಾಸಕರು ರಾಜ್ಯಸಭೆ ಚುನಾವಣೆಯ ಮತದಾರರಾಗಿದ್ಲುಅವರ ಮತ ಬೇಕಾಗಿದೆ ರೆಸಾರ್ಟ್ ಒಳಗಡೆ ಭೇಟಿಯಾಗಲು ಅವಕಾಶ ನೀಡಬೇಕೆಂದು ಹೇಳಿದರು ನಂತರ ಪೊಲೀಸರು ದಿಗ್ಸಿಜಯ್ ಸಿಂಗ್ ಮತ್ತಿತರ ಕಾಂಗ್ರೆಸ್ ಮುಖಂಡರನ್ನು ವಶಕ್ಕೆ ಪಡೆದರು ಪಾಕಿಸ್ತಾನ ರಾಷ್ಟ್ರಾದ್ಯಕ್ಷರ ಇತ್ತೀಚಿನ ಚೀನಾ ಭೇಟಿಯ ನಂತರ ಆ ಎರಡು ದೇಶಗಳು ಜಮ್ಮು ಮತ್ತು ಕಾಶ್ಮೀರ ಕುರಿತಂತೆ ನೀಡಿರುವ ಜಂಟಿ ಹೇಳಿಕೆ ಪ್ರಸ್ತಾಪವನ್ನು ಭಾರತ ಸರ್ಕಾರ ತಳ್ಳಿ ಹಾಕಿದೆ ಈ ಕುರಿತು ಸುದ್ದಿಗಾರರು ಕೇಳಿದ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಜಮ್ಮು ಮತ್ತು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಗಿದ್ದು ಅದನ್ನು ಕುರಿತಾದ ಯಾವುದೇ ವಿಚಾರವೂ ಭಾರತದ ಆಂತರಿಕ ವಿಷಯವಾಗಿರುತ್ತದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಚೀನಾ ಸೇರಿದಂತೆ ಇತರ ದೇಶಗಳು ಆಂತರಿಕ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಹೇಳಿಕೆ ಅಥವಾ ಟೀಕೆಗಳನ್ನು ವ್ಯಕ್ತಪಡಿಸಬಾರದು ಹಾಗೂ ಭಾರತದ ಸಾರ್ವಭೌಮತೆ ಹಾಗೂ ಪ್ರಾದೇಶಿಕ ಸಮಗ್ರತೆಯನ್ನು ಗೌರವಿಸಬೇಕು ಎನ್ನುವುದು ಭಾರತ ಸರ್ಕಾರದ ನಿರೀಕ್ವೆಯಾಗಿದೆ ಎಂದು ಅವರು ತಿಳಿಸಿದರು ಭಾರತಕ್ಕೆ ಸೇರಿದ ಭೂಪ್ರದೇಶದಲ್ಲಿ ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಯೋಜನೆಯ ಅಕ್ರಮ ನಿರ್ಮಾಣ ಕುರಿತು ಈ ಎರಡೂ ದೇಶಗಳಿಗೆ ಸರ್ಕಾರ ತನ್ನ ಬಲವಾದ ಆಕ್ಷೇಪಗಳನ್ನು ವ್ಯಕ್ತಪದಿಸಿದೆ

ಯೆಸ್ ಬ್ಯಾಂಕಿನ ಎಲ್ಲ ಶಾಖೆಗಳು ಮತ್ತು ಎಟಿಎಂಗಳಿಗೆ ಈಗ ಸಾಕಷ್ಟು ನಗದು ಪೂರೈಕೆ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ